ಅವರು ದೆಪಲಿಯ ತಮ್ನ ಅಧಿಕ್ಷತ ನಿವಾಸದಲ್ಲಿಂದು ಈ ನೌಕೆಯ ಸಿಬ್ಲಂದಿಯನ್ನು ಬರಮಾಡಿಕೊಂಡು ಮಾತನಾಡಿ ವಿಶ್ವಾಸಾರ್ಹ ಪರಮಾಣು ಪ್ರತಿರೋಧಕ ಸದ್ಭದ ಅಗತ್ಭವಾಗಿದೆ ಎಂದು ಹೇಳಿದರು ಜಾಗತಿಕ ಶಾಂತಿ ಮತ್ತು ಸ್ಟಿರತೆ ವಿಷಯದಲ್ಲಿ ಅದರಲ್ಲೂ ಅಸ್ಟಿರತೆ ಮತ್ತು ಆತಂಕಕಾರಿ ಸನ್ನಿವೇಶಗಳಿಂದ ತುಂಬಿರುವ ಜಗತ್ತಿನಲ್ಲಿ ಬಲಿಷ್ನ ಭಾರತ ಮಹತ್ವದ ಆಧಾರಸ್ಸಂಭವಾಗಲಿದೆ ಎಂದು ನುಡಿದರು ಭಾರತದ ಪರಮಾಣು ಕಾರ್ಯಕ್ರಮವನ್ನು ಜಾಗತಿಕ ಶಾಂತಿ ಮತ್ತು ಸ್ವಿರತೆಯನ್ನು ಬಲಗೊಳಿಸುವ ದೇಶದ ಪ್ರಯತ್ವಗಳಾಗಿ ಕಾಣಬೇಕು ಎಂದು ಅವರು ಹೇಳಿದರು ವಿಶ್ಲಾಸಪೂರ್ಣ ಕನಿಷ್ನ ಬೆದರಿಕೆ ಹಾಗೂ ಮೊದಲು ಬಳಸುವುದಿಲ್ಲ ಎಂಬ ಸಿದ್ದಾಂತಗಳಿಗೆ ಭಾರತ ಕಟಿಬದ್ದವಾಗಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು ಐಎನ್ಎಸ್ ಅರಿಹಂತ್ ತನ್ನ ಮೊದಲ ಪ್ರತಿರೋಧಕ ಪಹರೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ

ಜಲಾಂತರ್ಗಾಮಿಯ ಯಶಸ್ವಿನ ಬಗ್ಗೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಸಂತಸ ವ್ಯಕ್ತಪಡಿಸಿ ಈ ಯಶಸ್ವ ದೇಶದ ಭದ್ರತಾ ಸನ್ನದ್ದತೆಯಲ್ಲಿನ ಒಂದು ಮ್ವೆಲುಗಲ್ಲು ಎಂದು ಬಣ್ಣೆಸಿದ್ದಾರೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಮಾತನಾಡಿ ಐಎನ್ಎಸ್ ಅರಿಹಂತ್ ಆಯಕಟ್ಟಿನ ಕಾರ್ಯವ್ಯೂಹದ ಪರಮಾಣು ಸಬ್ಮೆರಿನ್ಗಳ ವಿನ್ಯಾಸ ನಿರ್ಮಾಣ ಮತ್ತು ಕಾರ್ಯಾಚರಣೆ ಸಾಧಿಸಿರುವ ಕೆಲವೇ ದೇಶಗಳ ಗುಂಪಿಗೆ ಭಾರತವನ್ನು ಸೇರಿಸಿದೆ ಎಂದಿದ್ದಾರೆ ಗೃಹಸಚಿವ ರಾಜನಾಥ್ ಸಿಂಗ್ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಮತ್ತು ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ಸಹ ಈ ಸಾಧನೆಯನ್ನು ಕೊಂಡಾಡಿದ್ದಾರೆ

ಈ ಇಬ್ಲರೂ ಭಯೋತ್ವಾದಕರು ಹಿಜ್ಲಲ್ ಮುಜಾಹಿದ್ದೀನ್ ಸಂಘಟನೆಗೆ ಸೇರಿದವರಾಗಿದ್ದಾರೆ ಘಟನಾ ಸ್ಥಳದಿಂದ ಶಸ್ತಾಸ್ತ ಮತ್ತು ಮದ್ದುಗುಂಡನ್ನು ವಶಪಡಿಸಿಕೊಳ್ಳಲಾಗಿದೆ

ಅಸ್ಸಾಂ ನಾಗಾಲ್ಲಾಂಡ್ ಸಿಕ್ಕೆಂ ಗುಜರಾತ್ ರಾಜಾಸ್ತಾನ್ ಮತ್ತು ಉತ್ತರಾ ಖಂಡ್ಗೆ ಗಡಿ ಪ್ರದೇಶಾಭಿವೃದ್ದಿ ಕಾರ್ಯಕ್ರಮದಡಿ ಈ ಪಣ ಬಿಡುಗಡೆ ಮಾಡಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ

ಫಲಿತಾಂಶ ಪ್ರಕಟಣೆ ಬಾಕಿ ಇದೆ ಮೂರು ಲೋಕಸಭಾ ಕ್ಷೇತ್ರಗಳು ಮೂರು ಪಕ್ಷಗಳ ಪಾಲಾಗಿವೆ ಜೆಡಿಎಸ್ ಕಾಂಗ್ರೆಸ್ ಮ್ಕೆತ್ರಿಕೂಟ ಉತ್ತಮ ಸಾಧನೆ ಮಾಡಿದೆ ಉಳಿದಂತೆ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಹಾಗೂ ಜಮುಖಂಡಿ ವಿಧಾನಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ಉಳಿಸಿಕೊಂಡಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ತನ್ನ ನೆಲೆ ಉಳಿಸಿಕೊಂಡರೆ ಬಳ್ದಾರಿಯಲ್ಲಿ ಬಿಜೆಪಿ ಪರಾಭವಗೊಂಡಿದ್ದು ಕಾಂಗ್ರೆಸ್ ತನ್ನ ಪ್ರಾಬಲ್ಯ ಸಾಧಿಸಿದೆ ನಿರೀಕ್ಷೆಯಂತೆ ಮಂಡ್ಯ ಜೆಡಿಎಸ್ಗೆ ಒಲಿದಿದೆ

ಉಗ್ರಪ್ಪ ಭಾರಿ ಮತಗಳ ಅಂತರದ ಮುನ್ನಡೆ ಸಾಧಿಸಿದ್ದಾರೆ ಬಿಜೆಪಿ ಅಭ್ಲರ್ಥಿ ಜೆ

ಮಂಡ್ಹ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಎಲ್

ಶಿವರಾಮೇಗೌಡ ಗೆಲುವು ಸಹ ಸ್ಪಷ್ಷವಾಗಿದೆ

ಉತ್ಸಾಪಗಳಿಂದ ದೀಪಗಳ ಹಬ್ಬ ದೀಪಾವಳಿ ಆಚರಿಸಲಾಗುತ್ತಿದೆ ರಾಜ್ಲಪಾಲರು ಮುಖ್ಯಮಂತ್ರಿ ಹಾಗೂ ಇತರ ರಾಜಕೀಯ ಮುಖಂಡರು ಈ ಸಂದರ್ಭವಾಗಿ ಜನತೆಗೆ ಶುಭ ಹಾರ್ೈಸಿದ್ದಾರೆ ಜನರು ಸಾಂಪ್ರದಾಯಿಕ ರೀತಿಯಲ್ಲಿ ಅಭ್ಯಂಜನ ಮುಗಿಸಿ ಹೊಸ ಉಡುಗೆಗಳನ್ನು ತೊಟ್ಲು ಮಂದಿರಗಳಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದಾರೆ ದೇಶದ ಇತರೆಡೆ ದೀಪಾವಳಿಯನ್ನು ನಾಳೆ ಆಚರಿಸಲಾಗುವುದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೀಪಾವಳಿಯ ಶುಭ ಸಂದರ್ಭದಲ್ಲಿ ನಾಳೆ ಕೇದಾರ್ನಾಥ್ಗೆ ಭೇಟಿ ನೀಡುವ ಕಾರ್ಯಕ್ರಮವಿದೆ ಮಂದಿರದಲ್ಲಿ ಅವರು ಪೂಜೆ ಅರ್ಚನೆಗಳನ್ನು ನೆರವೇರಿಸಲಿದ್ದಾರೆ ಭೇಟಿಯ ವೇಳೆ ಅವರು ಕೇದಾರ್ಪುರಿಯಲ್ಲಿನ ನಿರ್ಮಾಣ ಕಾಮಗಾರಿಯ ಸಮೀಕ್ಷೆ ನಡೆಸುವರು ಹಾಗೂ ಈ ಪ್ರದೇಶದಲ್ಲಿ ಸಂಭವಿಸಿದ ವಿಕೋಪ ನಂತರದ ಹೊಸ ಯೋಜನೆಗಳ ಪರಾಮರ್ಶೆ ನಡೆಸಲಿದ್ದಾರೆ ಪ್ರಧಾನಮಂತ್ರಿ ಅವರ ಭೇಟಿ ಹಿನ್ನೆಲೆಯಲ್ಲಿ ಬಿಗಿ ಬಂದೋಬಸ್ತ್ ವ್ಯವಸ್ತೆಯಾಗಿದೆ ಉತ್ತರ ಪ್ರದೇಶದ ಪಾರಂಪರಿಕ ನಗರ ಅಯೋಧ್ಯೆಯಲ್ಲಿ ಇಂದು ಸಂಜೆ ಭವ್ದ ದೀಪೋತ್ಸವ ಸಮಾರಂಭಗಳಿಗೆ ಎಲ್ಲವು ಅಣಿಯಾಗಿದೆ

ಸುಂದರವಾಗಿ ಅಲಂಕೃತಗೊಂಡಿರುವ ಅಯೋಧ್ಯ ನಗರ ರಾಮಾಯಣದ ಪುನರ್ ಸೃಷ್ಟಿಯ ದೃಷ್ಠಗಳ ವೀಕ್ಷಣೆಗೆ ಕಾತುರದಿಂದ ಕಾಯುತ್ತಿದೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ರಾಮ್ಕಥಾ ಸ್ಹಳ್ನಲ್ಲಿ ರಾಜ್ಯಾಭಿಷೇಕದ ವಿಧಿ ವಿಧಾನಗಳನ್ನು ನೆರವೇರಿಸಲಿದ್ದಾರೆ ಮುಖ್ಯಮಂತ್ರಿಗಳು ಅಯೋಧ್ಯೆಯಲ್ಲಿ ಭವ್ಯವಾಗಿ ದೀಪಾವಳಿ ಆಚರಿಸುತ್ತಿರುವುದು ಇದು ಸತತ ಎರಡನೆಯ ಬಾರಿ

ಸಮಾರಂಭದ ಮುಖ್ಯ ಅತಿಥಿ ದಕ್ಷಿಣ ಕೊರಿಯಾದ ಪ್ರಥಮ ಮಹಿಳೆ ಕಿಮ್ ಜುಂಗ್ ಸೂಕ್ ಅವರು ನದಿದಂಡೆಯಲ್ಲಿ ದಕ್ಷಿಣ ಕೊರಿಯಾದ ರಾಣಿ ಹೊ ಅವರ ಸ್ನಾರಕ ನಿರ್ಮಾಣಕ್ಕೆ ಶಿಲಾನ್ಸಾಸ ನೆರವೇರಿಸಲಿದ್ದಾರೆ ಅಯೋಧ್ಲೆಯ ರಾಜಕುಮಾರಿಯಾಗಿದ್ದ ಹೊ ದಕ್ಷಿಣ ಕೊರಿಯಾಗೆ ತೆರಳಿ ಅಲ್ಲಿನ ರಾಜನನ್ನು ವಿವಾಹವಾದಳು ಎಂಬ ದಂತ ಕಥೆಯಿದೆ ಇಂದು ರಾತ್ರಿ ಎಲ್ಲ ಗಣ್ಣರು ಸರಾಯು ಆರತಿ ಹಾಗೂ ರಾಮ್ಕಿ ಪೈಡಿಯಲ್ಲಿ ದೀಪೋತ್ವವ ಕಾರ್ಯಕ್ರಮದಲ್ಲಿ ಪಾರ್ಗೊಳ್ಳಲಿದ್ದಾರೆ